ಕನ್ನಡ ಭಾಷೆ ಸಮಸ್ಥೆ ಗಡಿನಾಡು ಸಮಸ್ಥೆ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಥೆ ನೀರಾವರಿ ಸಮಸ್ಥೆ ಕುರಿತಂತೆ ಚರ್ಚಿಸಲಾಗಿದ್ದು ಇವುಗಳ ಪರಿಹಾರಕ್ಕೆ ಸಲಹೆಗಳನ್ನು ಸಮ್ಮೇಳನದ ಮೂಲಕ ಸರ್ಕಾರಕ್ಕೆ ನೀಡಲಾಗಿದೆ

ಚಂದ್ರಶೇಖರ ಕಂಬಾರ ಅವರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ

ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮನುಬಳಿಗಾರ್ ಈ ವಿಷಯ ತಿಳಿಸಿದ್ದು ದಾವಣಗೆರೆ ಕೋಲಾರ ಚಿಕ್ಕಬಳ್ಳಾಪುರ ದಕ್ಷಿಣ ಕನ್ನಡ ಬಳ್ಳಾರಿ ಜಿಲ್ಲೆಗಳಿಂದ ಬೇಡಿಕೆ ಬಂದಿದ್ದರೂ ಮುಂದಿನ ಸಾಹಿತ್ಯ ಸಮ್ಮೇಳನವನ್ನು ಕಲಬುರಗಿಯಲ್ಲಿ ನಡೆಸಲು ಪರಿಷತ್ ತೀರ್ಮಾನ ಕೈಗೊಂಡಿದೆ ಎಂದು ಹೇಳಿದರು

ಯಡಿಯೂರಪ್ಪ ಹೇಳಿದ್ದಾರೆ

ಸನ್ನಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಉತ್ತರ ಕರ್ನಾಟಕದ ಜನತೆಯಲ್ಲಿ ಪ್ರತ್ಯೇಕತೆಯ ಕೂಗು ಕೇಳಬರುತ್ತಿದೆ ಯಾವುದೇ ಬೇಧ ಭಾವ ಮಾಡದೇ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಎಲ್ಲರ ಗುರಿಯಾಗಬೇಕು ಉತ್ತರ ಕರ್ನಾಟಕ ಭಾಗದ ಸಮಸ್ಥೆಗಳನ್ನು ಪರಿಹರಿಸಲು ಸಂಘಟಿತ ಪ್ರಯತ್ನ ನಡೆಸಬೇಕು ಎಂದರು ಉತ್ತರ ಕರ್ನಾಟಕ ಭಾಗದಲ್ಲಿ ಕೃಷಿ ಮತ್ತು ನೀರಾವರಿ ಕೈಗಾರಿಕೆ ಶಿಕ್ಷಣ ಕ್ಷೇತ್ರ ಅಭಿವೃದ್ದಿ ಪಡಿಸಲು ಒತ್ತು ನೀಡಬೇಕು ಕಳಸ ಬಂಡೂರಿ ಯೋಜನೆಯನ್ನು ಸಾಧ್ಯವಾದಷ್ಟು ಬೇಗ ಪೂರ್ಣಗೊಳಿಸಿ ಉತ್ತರ ಕರ್ನಾಟಕ ಭಾಗದ ನೀರಿನ ಸಮಸ್ಯೆಯನ್ನು ಬಗೆ ಹರಿಸಬೇಕು ಎಂದರು ಪ್ರಾಥಮಿಕ ಶಿಕ್ಷಣದಲ್ಲಿ ಮಾತೃ ಭಾಷೆಯೇ ಕಲಿಕೆಗೆ ತ್ರೇಷ್ಠ ಎಂದು ಜಗತ್ತಿನ ಸಾಹಿತಿಗಳು ಅಭಿಪ್ರಾಯಪಟ್ಟದ್ದಾರೆ ಇಂಗ್ಲಿಷ್ ಭಾಷೆ ಕಲಿಯುವುದಕ್ಕೆ ವಿರೋಧ ವಿಲ್ಲ ಅದರೆ ಅದು ಶಿಕ್ಷಣದ ಮಾಧ್ಯಮವಾಗಬಾರದು ಈ ನಿಟ್ಟನಲ್ಲಿ ಸರ್ಕಾರ ಸೂಕ್ತ ತ್ರಮ ಕೈಗೊಳ್ಳಬೇಕು ಎಂದರು ಜ್ವಾನಪೀಠ ಪ್ರಶಸ್ತಿ ಪುರಸ್ಕತ ದ ರಾ ಬೇಂದ್ರೆ ಅವರ ಮನೆಯನ್ನು ರಾಷ್ಟೀಯ ಸ್ನಾರಕವನ್ನಾಗಿ ನಿರ್ಮಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಸಮ್ಮೇಳನದಲ್ಲಿ ಸನ್ನಾನ ಸ್ವೀಕರಿಸಿ ಮಾತನಾಡಿದ ಮಾಜಿ ಸಚಿವ ಹೆಚ್

ಮಹದೇವಪ್ಪ ರಾಜಕೀಯ ಪಕ್ಷಗಳು ಚಿಂತಕರು ಸೇರಿ ಸಮೃದ್ದ ಕರ್ನಾಟಕ ಕಟ್ನುವ ಕೆಲಸವನ್ನು ಮಾಡಬೇಕು ಎಂದು ಒತ್ತಿ ಹೇಳಿದರು ಎಲ್ಲರೂ ಕನ್ನಡ ಭಾಷೆಯ ಅಭಿವೃದ್ಧಿಯ ಬಗ್ಗೆ ಪಣತೊಡಬೇಕು

ಯಡಿಯೂರಪ್ಪ ಒತ್ತಾಯಿಸಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿದ್ಯುತ್ ದರ ಏರಿಕೆ ಮಾಡಿದ ಸರ್ಕಾರ ಈಗ ತೈಲ ಬೆಲೆ ಹೆಚ್ಚಿಸಿ ಜನ ಸಾಮಾನ್ವರನ್ನು ಮತ್ತಪ್ಪು ಸಂಕಪ್ಪಕ್ಕೆ ದೂಡಿದೆ ಎಂದು ಆರೋಪಿಸಿದರು

ಜಾನುವಾರುಗಳಿಗೆ ಮೇವಿಲ್ಲ ಕುಡಿಯುವ ನೀರಿಗೂ ತೊಂದರೆಯಾಗಿದೆ ಜನರು ಉದ್ಲೋಗವಿಲ್ಲದೆ ಬೇರೆ ಕಡೆಗೆ ವಲಸೆ ಹೋಗುತ್ತಿದ್ದಾರೆ ಸರ್ಕಾರ ಇದರ ಕಡೆ ಗಮನ ಹರಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ

ರಾಜ್ಯದ ಮೈತ್ರಿ ಸರ್ಕಾರ ಜನರ ಸಮಸ್ಥೆಯನ್ನು ಬಗೆ ಹರಿಸುವಲ್ಲಿ ವಿಫಲವಾಗಿದೆ ಎಂದು ಶಾಸಕ ಸಿ

ಸೋಮಶೇಖರ ರೆಡ್ಡಿ ಹೇಳಿದ್ದಾರೆ ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಂಪಿ ಉತ್ತವ ಬಳ್ಳಾರಿ ಜಿಲ್ಲೆಯ ಹೆಮ್ಮೆಯ ಪ್ರತೀಕಾ ಅದನ್ನು ನಡೆಸುವುದರ ಮೂಲಕ ನಾಡಿನ ಕಲೆ ಸಂಸ್ಕತಿ ಸಾಹಿತ್ಯ ಬೆಳವಣಿಗೆಗೆ ಪೂರಕವಾಗಲಿದೆ ಜೊತೆಗೆ ಪ್ರವಾಸೋದ್ಯಮ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದರು ಬರಗಾಲದ ನೆಪ ಒಡ್ಡಿ ಹಂಪಿ ಉತ್ಲವ ಮುಂದೂಡುತ್ತಿರುವುದು ಸರಿಯಲ್ಲ ಈ ಬಗ್ಗೆ ಸರ್ಕಾರ ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳಬೇಕು ಎಂದರು

ಕುಮಾರ ಕೃಪಾ ರಸ್ತೆ ಹಾಗೂ ಆಸುಪಾಸಿನ ರಸ್ತೆಗಳಲ್ಲಿ ಕುಂಚ ಪ್ರಪಂಚವೇ ಅನಾವರಣಗೊಂಡಿದೆ ದೇಶದ ವಿವಿಧ ರಾಜ್ಯಗಳ ಕಲಾವಿದರು ಚಿತ್ರಸಂತೆಯಲ್ಲಿ ಭಾಗಿಯಾಗಿ ತಮ್ಮ ಕಲಾಕೃತಿಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟದ್ದಾರೆ ಪಶ್ಚಿಮಬಂಗಾಳ ಕೇರಳ ತಮಿಳುನಾಡು ಆಂಧಪ್ರದೇಶ ಮಹಾರಾಪ್ಪ ಸೇರಿದಂತೆ ಅನೇಕ ರಾಜ್ಯಗಳ ಕಲಾವಿದರು ಹೆಚ್ಚಿನ ಸಂಖ್ಣೆಯಲ್ಲಿ ಆಗಮಿಸಿದ್ದಾರೆ ಲಕ್ಷಾಂತರ ಜನರು ಸಂತೆಗೆ ಭೇಟಿ ನೀಡಲಿದ್ದು ಕೋಟ್ಟಾಂತರ ರೂಪಾಯಿಗಳ ವಹಿವಾಟು ನಡೆಯಲಿದೆ